ಖಾದರ್ ಮಾಹಿತಿ

ಸರ್ಕಾರ ರೈತರ ಹಿತದೃಷ್ಟಿಯಿಂದ ಪಲವು ಯೋಜನೆಗಳನ್ನು ಜಾರಿಗೊಳಿಸಿದ್ದು

ರಾಜ್ಕದಲ್ಲೇ ಅತ್ಕಾಧುನಿಕ ತಂತ್ರಜ್ಞಾನವುಳ್ಳ ಮೊದಲನೇ ಘಟಕ ಇದಾಗಿದ್ದು ಇದರಿಂದ ಗ್ರಾಪಕರಿಗೆ ಉತ್ತಮ ಗುಣಮಟ್ಟದ ಪಾಲು ಪಾಗೂ ಪಾಲಿನ ವಿವಿಧ ಉತ್ತನ್ನಗಳು ಲಭ್ಯವಾಗುತ್ತವೆ

ಪತ್ರಕರ್ತರ ಕ್ಷೇಮಾಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದ್ದು ಮಾಧ್ಯಮಗಳು ಮಾನವೀಯ ಮೌಲ್ಯದ ಸುದ್ದಿಗಳಿಗೆ ಒತ್ತು ನೀಡಬೇಕಿದೆ ಎಂದು ಮುಖ್ಯಮಂತ್ರಿ ಹೆಚ್

ಜನರ ಹಿತಾಸಕ್ತಿ ಸಾಮಾಜಿಕ ಹೊಣೆಗಾರಿಕೆಯನ್ನು ಮಾಧ್ದಮಗಳು ಮರೆಯಬಾರದು ಸರ್ಕಾರದ ಜನಪರ ಕಾರ್ಯಗಳನ್ನು ನಾಡಿನ ಮೂಲೆ ಮೂಲೆಗೂ ತಲುಪಿಸಲು ಮಾಧ್ಯಮಗಳಿಗೆ ಸುಲಭ ಸಾಧ್ಯ ಎಂದರು ಮಾನವನ ಕಲ್ಕಾಣ ಅಬಿವೃದ್ಧಿಗಾಗಿ ದುಡಿಯುತ್ತಿರುವ ಪತ್ರಕರ್ತರ ಆರೋಗ್ಕ ಹಿತದೃಷ್ಷಿಯಿಂದ ಬಜೆಟ್ನಲ್ಲಿ ಪಣ ಮೀಸಲಿಡಲಾಗಿದೆ ಎಂದು ಕುಮಾರಸ್ವಾಮಿ ಹೇಳಿದರು

ಖಾದರ್ ತಿಳಿಸಿದ್ದಾರೆ ಮಂಗಳೂರಿನಲ್ಲಿ ನಿನ್ನೆ ಕಾರ್ಮಿಕ ಸಮ್ಮಾನ ದಿನಾಚರಣೆಯ ಪ್ರಯುಕ್ತ ನಡೆದ ಅಸಂಘಟಿತ ವಲಯದ ಸಾಧಕ ಕಾರ್ಮಿಕರಿಗೆ ಕಾರ್ಮಿಕ ಸಮ್ಮಾನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು ಅಸಂಘಟತ ಕಾರ್ಮಿಕರು ದೇತದ ನಿಜವಾದ ಆಸ್ತಿ ಅವರ ಕಲ್ಯಾಣಕ್ಕಾಗಿ ಸರ್ಕಾರ ವಿವಿಧ ಕಾರ್ಯತ್ರಗಳನ್ನು ಜಾರಿಗೊಳಿಸುತ್ತಿದೆ ಎಂದರು ಕಾರ್ಮಿಕರ ವಿಮೆ ಸೌಲಭ್ಯ ಸರಳೀಕರಿಸುವ ನಿಟ್ಟನಲ್ಲಿ ಪ್ರಯತ್ನಗಳು ಆರಂಭಗೊಂಡಿವೆ ಕಾರ್ಮಿಕ ಇಲಾಖೆಯ ಸವಲತ್ತುಗಳನ್ನು ಕಾರ್ಮಿಕರಿಗೆ ತಲುಪಿಸಲು ಅಧಿಕಾರಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದು ಸಚಿವರು ಸಲಹೆ ನೀಡಿದರು

ಮಧ್ಯಮ ಹಾಗೂ ದೊಡ್ಡ ಪ್ರಮಾಣದಲ್ಲಿ ದೇವಸ್ಥಾನಗಳಿಗೆ ಪ್ರಸಾದ ಪೂರೈಸುವವರು ಆರೋಗ್ಯ ಇಲಾಖೆಯುಂದ ಲೈಸನ್ಸ್ ಪಡೆಯಲೇ ಬೇಕು ಎಂದು ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಕೇಂದ್ರ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪಾಧಿಕಾರ ಹಾಗೂ ರಾಜ್ಯದ ಪಲವು ಇಲಾಖೆಯ ಅಧಿಕಾರಿಗಳಿಗೆ ನಿನ್ನೆ ಆಯೋಜಿಸಿದ್ದ ಜಾಗ್ಯತಿ ಕಾರ್ಯಗಾರದಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಇತ್ತೀಚಿಗೆ ಘಟಿಸಿದ ಪ್ರಸಾದ ವಿಷ ಪ್ರಕರಣ ಅತ್ಕಂತ ವಿಷಾದನೀಯ ಮುಂಬರುವ ದಿನಗಳಲ್ಲಿ ಇಂಥ ಫಟನೆಗಳು ಪುನರಾವರ್ತನೆಯಾಗದಂತೆ ಕ್ರಮ ಕೈಗೊಳ್ಳಲು ರಾಜ್ಯ ಸರ್ಕಾರ ಮುಂದಾಗಿದೆ ಎಂದರು ದೇವಸ್ಥಾನಗಳಲ್ಲಿ ಪ್ರಸಾದ ತಯಾರಿಕೆ ಮತ್ತು ವಿತರಣೆ ಅಸಂಘಟಿತವಾಗಿದ್ದು ಇದನ್ನು ನಿಯಮಗಳಿಗೆ ಒಳಪಡಿಸುವುದು ಕಷ್ಟಕರ ಆದರೆ ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಒಂದು ಪಂತದಿಂದ ಕಾನೂನು ಜಾರಿಗೊಳಿಸಲು ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಸಚಿವರು ಹೇಳಿದರು ಲಿಂಗತ್ವ ಅಲ್ಪಸಂಖ್ಕಾತರನ್ನು ಸಮಾಜದ ಮುಖ್ಕವಾಹಿನಿಗೆ ತರುವ ಮೂಲಕ ಅವರ ಬದುಕಿಗೆ ಆಸರೆ ಕಲ್ಪಿಸಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವೆ ಜಯಮಾಲಾ ಹೇಳಿದ್ದಾರೆ ಲಿಂಗತ್ವ ಅಲ್ಪಸಂಖ್ಠಾತ ಪರಿಚಯ ಗೌಡ ಅವರಿಗೆ ಹೊರಗುತ್ತಿಗೆ ಆಧಾರದಲ್ಲಿ ತಮ್ಮ ಇಲಾಖೆಯಲ್ಲಿ ನೇಮಕಾತಿ ನೀಡಿದ ಕುರಿತು ಪ್ರತಿಕ್ರಿಯಿಸಿದ ಅವರು ಸಮಾಜದಲ್ಲಿ ಸಾಮಾನ್ಯವಾಗಿ ಲಿಂಗತ್ವ ಅಲ್ಪಸಂಖ್ಯಾತರು ಪಲವು ರೀತಿಯ ನಿರ್ಲಕ್ಷಕ್ಕ ತುತ್ತಾಗಿ ಸಂಕಷ್ಟ ಅನುಭವಿಸುತ್ತಾರೆ ಇವರ ಬದುಕಿಗೆ ನೆಲೆ ಕಲ್ಪಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ

ಭಾರತ ಮತ್ತು ಅಂತರಾಷ್ಟೀಯ ಒತ್ತಡಕ್ಕೆ ಮಣಿದು ನಿನ್ನೆ ಅವರನ್ನು ಬಿಡುಗಡೆಗೊಳಿಸಲಾಯಿತು ಗಡಿ ದಾಟಿ ಬಂದ ಅಭಿನಂದನ್ ಅವರಿಗೆ ಗಡಿಯಲ್ಲಿ ಸೇರಿದ್ದ ಸಾವಿರಾರು ಜನ ಪೃದಯಸ್ವರ್ಶಿ ಸ್ವಾಗತ ಕೋರಿದರು ಅಭಿನಂದನ್ ಅವರನ್ನು ಸಮಗ್ರ ಆರೋಗ್ಯ ತಪಾಸಣೆಗೆ ಒಳಪಡಿಸಲಾಗುವುದು ಎಂದು ವಾಯಪಡೆ ಉಪ ಮುಖ್ಯಸ್ಥ ಆರ್ಜಿ

ಭಯೋತ್ಪಾದನೆಯನ್ನು ಬುಡಸಮೇತ ಕಿತ್ತೊಗೆಯಲು ಭಾರತ ನಿರಂತವಾಗಿ ಪ್ರಯತ್ನಿಸುತ್ತಿದೆ ಈ ನಿಟ್ಟಿನಲ್ಲಿ ಪಲವು ದಿಟ್ಟ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಇಡೀ ಭಾರತ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಭಾರತೀಯ ಸೇನೆಗೆ ಬೆಂಬಲವಾಗಿ ನಿಂತಿದೆ ಎಂದರು

ಡಿ ಎ

ಆಕಾಶವಾಣಿಯ ಮನ್ ಕಿ ಬಾತ್ಕಾರ್ಯಕ್ರಮದ ಮೂಲಕ ಪ್ರತಿ ತಿಂಗಳು ದೇಶದ ಜನತೆಯನ್ನುದ್ದೇಶಿಸಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಮಾಡಿದ ಭಾಷಣಗಳ ಸಾರಾಂಶಗಳನ್ನೊಳಗೊಂಡ ಮನ್ ಕಿ ಬಾತ್ ರೇಡಿಯೋ ಮೂಲಕ ಸಾಮಾಜಿಕ ಕ್ರಾಂತಿ ಕೃತಿ ಇಂದು ಬಿಡುಗಡೆಗೊಳ್ಳಲಿದೆ ಹೊಸದಿಲ್ಲಿಯ ರೈಜಿನಾ ರಸ್ತೆಯಲ್ಲಿರುವ ನ್ಯಾಶನಲ್ ಮೀಡಿಯಾ ಸೆಂಟರ್ನಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಕೇಂದ್ರ ಹಣಕಾಸು ಸಚಿವ ಅರುಣ ಜೇಟ್ಲ ಕೃತಿ ಬಿಡುಗಡೆಗೊಳಿಸಲಿದ್ದಾರೆ ಬ್ಲೂ ಕಾರ್ಟ್ ಫೌಂಡೇಶನ್ ಹೊರತಂದಿರುವ ಈ ಕೃತಿ ಪ್ರಸ್ತುತ ಸಂದರ್ಭದ ಪಲವು ಕುತೂಪಲಕಾರಿ ಸಂಗತಿಗಳ ಮೇಲೆ ಬೆಳಕು ಚೆಲ್ಲುತ್ತದೆ ಅತ್ಯಂತ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ ಮೂಲಕ ರಾಜಕೀಯ ಹೊರತುಪಡಿಸಿ ವಿವಿಧ ವಿಷಯಗಳ ಕುರಿತು ಮಾತನಾಡುವ ಪ್ರಧಾನಿ ನರೇಂದ್ರ ಮೋದಿ ಜನರ ಕಥೆಗಳನ್ನೇ ಹೇಳುವ ಮೂಲಕ ಬೇರೆ ಜನರ ಬದುಕಿನಲ್ಲಿ ಬದಲಾವಣೆ ತರುವ ವಿಶಿಷ್ಠ ಪ್ರಯತ್ನವಿದು

ಪ್ರಧಾನಿ ನರೇಂದ್ರ ಮೋದಿ ಯಾಕೆ ರೇಡಿಯೋ ಆಯ್ಕೆ ಮಾಡಿಕೊಂಡರು ಎನ್ನುವ ಹಲವು ಆಶ್ವರ್ಯಕರ ಪ್ರಶ್ನೆಗಳಿಗೆ ಈ ಕೃತಿ ಉತ್ತರ ನೀಡುತ್ತದೆ

ಗದಗ ರೈಲ್ವೇ ನಿಲ್ದಾಣದಲ್ಲಿ ನಿನ್ನೆ ಹೊಸ ಪಾದಚಾರಿ ಮೇಲ್ಲೇತುವೆಗೆ ಶಂಕು ಸ್ವಾಪನೆ ನೆರವೇರಿಸಿ ಮಾತನಾಡಿದ ಅವರು ಭಾರತೀಯ ರೈಲ್ವೇ ಅತಿ ಕಡಿಮೆ ವೆಚ್ವದಲ್ಲಿ ಸಾರ್ವಜನಿಕರ ಸಂಜಾರ ಸೇವೆ ಒದಗಿಸುತ್ತಿದೆ